ಶ್ರೀಲಂಕಾದಲ್ಲಿ ಹೂಡಿಕೆಗೆ ಭಾರತೀಯ ಕಂಪನಿಗಳಿಗೆ ಅಧ್ಯಕ್ಷ ಗೋಟಬಾಯ ರಾಜಪಕ್ಷ ಆಹ್ವಾನ

ಗವರ್ನರ್ ಶಕ್ತಿಕಾಂತ್ ದಾಸ್ ನೇತೃತ್ವದಲ್ಲಿ ಆರ್

ಐ

ಸಮಿತಿಯ ಎಲ್ಲಾ ಸದಸ್ಟರು ರೆಪೋ ದರಗಳನ್ನು ಯಥಾಸ್ವಿತಿ ಮುಂದುವರೆಸುವ ಪರವಾಗಿ ಪ್ರತಿಪಾದಿಸಿದ್ದಾರೆ

ಅಥಣಿ ಕಾಗವಾಡ ಗೋಕಾಕ್ ಯಲ್ಲಾಪುರ ಹಿರೇಕೆರೂರು ರಾಣೆಬೆನ್ನೂರು ವಿಜಯನಗರ ಚಿಕ್ಕಬಳ್ಣಾಪುರ ಹೊಸಕೋಟೆ ಕೆ ಆರ್ ಪೇಟೆ ಹುಣಸೂರು ಹಾಗೂ ಬೆಂಗಳೂರಿನ ಕೆ ಆರ್ ಪುರ ಯಶವಂತಪುರ ಮಹಾಲಕ್ಷ್ಮಿಲೇಔಟ್ ಮತ್ತು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾನ ಬಹುತೇಕ ಶಾಂತಿಯುತವಾಗಿ ಪ್ರಗತಿಯಲ್ಲಿದೆ

ಎಲ್ಲೆಡೆ ಸೂಕ್ತ ಬಂದೋಬಸ್ತ್ ಮಾಡಲಾಗಿದೆ

ಪೂರ್ವ ಸಿಂಗ್ ಭೂಮ್ ಪಶ್ಚಿಮ ಸಿಂಗ್ ಭೂಮ್ ಸರಾಯ್ಕೆಲಾ ಖಾರ್ಸವಾನ್ ರಾಂಚಿ ಕುಂತಿ ಗುಮ್ಲಾ ಮತ್ತು ಸಿಮ್ದೆಗಾ ಜಿಲ್ಲೆಗಳಲ್ಲಿ ಮತದಾನ ನಡೆಯುವುದು ಬಹಿರಂಗ ಪ್ರಚಾರದ ಕೊನೆಯ ದಿನ ಮುಖ್ಯಮಂತ್ರಿ ರಘುವರ್ ದಾಸ್ ಬಿಜೆಪಿ ಕಾರ್ಹಾಧ್ವಕ್ಷ ಜಗತ್ ಪ್ರಕಾಶ್ ನಡ್ಡಾ ಪಕ್ಷದ ಹಿರಿಯ ನಾಯಕ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ದನಾಥ್ ಬಹಿರಂಗ ಸಭೆಗಳನ್ನು ನಡೆಸುವ ಕಾರ್ಕಕಮವಿದೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಕಾರ್ಕಾಧಕ್ಷ ಹೇಮಂತ್ ಸೊರೆನ್ ಜಾರ್ಖಂಡ್ ವಿಕಾಸ್ ಮೋರ್ಚಾ ಅಧ್ಯಕ್ಷ ಬಾಬುಲಾಲ್ ಮರಾಂಡಿ ಅಖಿಲ ಜಾರ್ಖಂಡ್ ವಿದ್ಚಾರ್ಥಿ ಸಂಘಟನೆ ಮುಖ್ಯಸ್ಥ ಸಂದೇಶ್ ಕುಮಾರ್ ಮಹ್ತೋ ಮತ್ತು ಆರ್ಜೆಡಿ ನಾಯಕ ತೇಜಸ್ವಿ ಪ್ರಸಾದ್ ಯಾದವ್ ಅವರು ಸಹ ಚುನಾವಣಾ ರ್ನಾಲಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ನೀರು ಅರಣ್ಯ ಮತ್ತು ಭೂಮಿಗಾಗಿನ ಬುಡಕಟ್ಟು ಜನರ ಹಕ್ಕುಗಳ ರಕ್ಷಣೆಗೆ ಬದ್ದತೆ ಮೀಸಲಾತಿ ಮತ್ತು ಉದ್ಲೋಗ ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳ ಚುನಾವಣಾ ವಿಷಯಗಳಾಗಿವೆ ಎಂದು ನಮ್ನ ಬಾತ್ಲೀದಾರರು ವರದಿ ಮಾಡಿದ್ದಾರೆ

ಜುಗ್ ಸಲಾಯ್ ಕ್ಷೇತ್ರ ಪರಿಶಿಷ್ಟ ಜಾತಿಗೆ ಮೀಸಲಾದ ಕ್ಷೇತ್ರವಾಗಿದೆ

ಮತಗಟ್ಟೆಗಳಿಗೆ ವ್ಲಾಪಕ ಬಂದೋಬಸ್ತ್ ಒದಗಿಸಲಾಗುವುದು

ಪೌರತ್ವ ತಿದ್ದುಪಡಿ ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ನವದೆಹಲಿಯಲ್ಲಿ ನಿನ್ನೆ ಸಚಿವ ಸಂಪುಟ ಸಭೆಯ ನಂತರ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಈ ವಿಷಯ ತಿಳಿಸಿ ಮಸೂದೆ ಇಡೀ ಭಾರತದ ಹಿತಾಸಕ್ತಿಯನ್ನು ರಕ್ಷಿಸುತ್ತದೆ ಮತ್ತು ಅದನ್ನು ಸಂಸತ್ತಿನಲ್ಲಿ ಆದಪ್ಟು ಬೇಗ ಮಂಡಿಸಲಾಗುವುದು ಎಂದರು

ಈ ಮಸೂದೆಯನ್ನು ಲೋಕಸಭೆ ಈಗಾಗಲೇ ಅಂಗೀಕರಿಸಿದೆ ಆದರೆ ರಾಜ್ಯಸಭೆಯಲ್ಲಿ ಅದಕ್ಕೆ ಅನುಮೋದನೆ ನೀಡಿಲ್ಲ ಇದೀಗ ಪ್ರಸಕ್ತ ಅಧಿವೇತನದಲ್ಲಿ ಅದನ್ನು ಮಂಡಿಸುವ ಸಾಧ್ಯತೆ ಇದೆ ಪ್ರತಿಪಕ್ಷಗಳಾದ ಕಾಂಗ್ರೆಸ್ ಟಿಎಂಸಿ ಹಾಗೂ ಎಡಪಕ್ಷಗಳು ಮಸೂದೆಗೆ ಈಗಾಗಲೇ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿವೆ

ಶ್ರೀಲಂಕಾದ ಸಾರ್ವಭೌಮತ್ವವನ್ನು ಗೌರವಿಸಿ ಅದರ ಭವಿಷ್ಟಕ್ಕಾಗಿ ನಂಬಿಕೆ ಮತ್ತು ವಿಶ್ವಾಸದಿಂದ ಹೂಡಿಕೆ ಮಾಡುವಂತೆ ಅವರು ಭಾರತ ಮತ್ತು ಚ್ಯೆನಾಗಳಿಗೆ ಸಂದೇಶ ನೀಡಿದ್ದಾರೆ ಕಳೆದ ತಿಂಗಳು ಅಧಿಕಾರ ವಹಿಸಿಕೊಂಡ ನಂತರ ಶ್ರೀಲಂಕಾ ಅಧ್ಯಕ್ಷರು ಭಾರತ ಜಪಾನ್ ಮತ್ತು ಆಸ್ಲೇಲಿಯಾ ಸೇರಿದಂತೆ ಜಾಗತಿಕ ಕಂಪನಿಗಳಿಗೆ ಶ್ರೀಲಂಕಾದಲ್ಲಿ ಹೂಡಿಕೆ ಮಾಡುವಂತೆ ಕರೆ ನೀಡಿದ್ದಾರೆ

ಗೋಟಬಾಯ ಅವರ ಹಿರಿಯ ಸೋದರ ಮಹೇಂದ್ರ ರಾಜಪಕ್ಷ ಅವರು ಆ ದೇತದ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಶ್ರೀಲಂಕಾ ಚೈನಾಗೆ ನಿಕಟ ದೇಶ ಎಂಬ ಭಾವನೆ ಮೂಡಿತು ಈಗಿನ ಆಡಳಿತದಲ್ಲಿ ಈ ಭಾವನೆಯನ್ನು ಬದಲಾಯಿಸಲು ಸಂಘಟಿತ ಶ್ರಯತ್ನಗಳು ನಡೆದಿವೆ

ವಿದೇಶಗಳಲ್ಲಿರುವ ತನ್ನ ರಾಯಭಾರ ಕಚೇರಿಗಳಲ್ಲಿ ಪಾಕಿಸ್ತಾನ ಕಾಶ್ಮೀರ ಕೋಶ ಎಂದು ಕರೆಯಲ್ಪಡುವ ವೇದಿಕೆ ಸ್ಟಾಪಿಸಿರುವುದನ್ನು ಖಂಡಿಸಬೇಕು ಎಂದು ಭಾರತ ಸರ್ಕಾರ ಹಲವು ದೇಶಗಳನ್ನು ಒತ್ತಾಯಿಸಿದೆ ವಿದೇಶಾಂಗ ವ್ವವಹಾರಗಳ ಖಾತೆಯ ಸಹಾಯಕ ಸಚಿವ ವಿ ಮುರಳೀಧರನ್ ಲೋಕಸಭೆಯಲ್ಲಿ ನಿನ್ನೆ ಪ್ರಶ್ನೆಯೊಂದಕ್ಕೆ ನೀಡಿದ ಲಿಖಿತ ಉತ್ತರದಲ್ಲಿ ಈ ಮಾಹಿತಿ ನೀಡಿದ್ದಾರೆ ಅಪಪ್ರಚಾರಗಳ ಮೂಲಕ ಕಾಶ್ನೀರದ ಜನರ ದಿಕ್ಕು ತಪ್ಪಿಸುವುದೇ ಪಾಕಿಸ್ತಾನದ ಈ ಪ್ರಯತ್ನದ ಉದ್ದೇಶವಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ ಪಾಕಿಸ್ತಾನದ ವಿದೇಶಾಂಗ ಕಾರ್ಯಾಲಯ ಮತ್ತು ವಿದೇಶಗಳಲ್ಲಿರುವ ಪಾಕಿಸ್ತಾನಿ ರಾಯಭಾರ ಕಚೇರಿಗಳಲ್ಲಿ ಕಾಶ್ಮೀರ ಕೋಶಗಳನ್ನು ಆರಂಭಿಸುವಂತೆ ಪಾಕಿಸ್ತಾನದ ವಿದೇಶಾಂಗ ಸಚಿವ ಶಾ ಮೊಹಮ್ದದ್ ಖುರೇಶಿ ನಿರ್ದೇಶಿಸಿದ್ದಾರೆ ಎಂದು ಮುರಳೀಧರನ್ ಅಸಮಾಧಾನ ವ್ಚಕ್ತಪಡಿಸಿದ್ದಾರೆ

ಈ ದೇವಸ್ಥಾನಕ್ಕೆ ಎಲ್ಲಾ ವಯಸ್ಸಿನ ಮಹಿಳೆಯರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿ ಸುಪ್ರೀಂಕೋರ್ಟು ತೀರ್ಮ ನೀಡಿದ್ದರೂ ಸಹ ತಮ್ನನ್ನು ತಡೆಯಲಾಗಿದೆ ಎಂದು ಆಕೆ ಆರೋಪಿಸಿದ್ದಾರೆ ಮುಖ್ಜನ್ಯಾಯಮೂರ್ತಿ ಎಸ್

ಮುಂದಿನ ಜನವರಿ ಮಧ್ಯಭಾಗದಲ್ಲಿ ಸುಮಾರು ನಾಲ್ಕು ಸಾವಿರ ಟನ್ ಈರುಳ್ಳಿ ಟರ್ಕಿಯಿಂದ ಆಮದಾಗುವ ನಿರೀಕ್ಷೆಯಿದೆ ಅಡುಗೆಗೆ ಪ್ರಧಾನವಾಗಿ ಬಳಕೆ ಮಾಡುವ ಈರುಳ್ಳಿ ಬೆಲೆಯಲ್ಲಿ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಈರುಳ್ಳ ಆಮದು ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಈರುಳ್ಳಿ ಶೇಖರಣಾ ತಂತ್ರಜ್ಞಾನದ ಸುಧಾರಣೆಗೂ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಗೆ ತಿಳಿಸಿದ್ದಾರೆ ಮಧ್ಯ ಪ್ರದೇಶದ ರೇವಾದಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಬಸ್ ಅಪಘಾತದಲ್ಲಿ ಒಂಭತ್ತು ಮಂದಿ ಸಾವನಪ್ಪಿದ್ದು ಹತ್ತು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಸಿಂಧಿ ಎಂಬ ಸ್ಥಳಕ್ಕೆ ತೆರಳುತ್ತಿದ್ದ ಬಸ್ ನಿಂತಿದ್ದ ಟ್ರಕ್ಗೆ ಹಿಂದಿನಿಂದ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ ಗಾಯಾಳುಗಳನ್ನು ಜಿಲ್ಲಾಸ್ತತೆಗೆ ದಾಖಲಿಸಲಾಗಿದೆ

ಬ್ಲಾಡ್ಸಿಂಟನ್ನಲ್ಲಿ ಎಲ್ಲ ಸೆಮಿ ಷೈನಲ್ ಪಂದ್ಯಗಳು ಇಂದು ನಡೆಯಲಿದ್ದು

ಹಲವಾರು ಸ್ಪರ್ಧೆಗಳಲ್ಲಿ ಭಾರತದ ಅಥ್ಲಿಟ್ಗಳು ಪಾರಮ್ಯ ಮೆರೆದರು